ಹಬ್ಲದ ಸಂದರ್ಭದಲ್ಲಿ ಕೋವಿಡ್ ಸೋಂಕು ನಿಯಂತ್ರಣಕ್ಕೆ ಕೇಂದ್ರ ಆರೋಗ್ಗ ಸಚಿವಾಲಯ ಸ್ಲಾಂಡರ್ಡ್ ಆಪರೇಟಿಂಗ್ ಪೊಸಿಜರ್ ಬಿಡುಗಡೆ ಮಾಡಿದೆ ಅಕ್ಕೋಬರ್ನಿಂದ ಡಿಸೆಂಬರ್ವರೆಗೆ ವಿವಿಧ ಹಬ್ಬಗಳು ಬರಲಿದ್ದು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎದುರಾಗುವ ಜನಜಂಗುಳಿ ತಪ್ಪಿಸಲು ಸೂಕ್ಷ ಸಲಹೆ ಸೂಚನೆಗಳನ್ನು ನೀಡಿದೆ ಧಾರ್ಮಿಕ ಸ್ನಳಗಳು ವ್ಯಾಪಾರ ಮೇಳಗಳು ಕ್ಲಾಲಿ ಪ್ರದರ್ಶನ ಮಳಿಗೆಗಳು ಸಾಂಸ್ನತಿಕ ಕಾರ್ಯಕ್ರಮಗಳಲ್ಲಿ ಸೋಂಕು ನಿಯಂತ್ರಣಕ್ಕೆ ಸೂಕ್ತ ನಿರ್ದೇಶನಗಳನ್ನು ನೀಡಿದೆ

ಇಂತಹ ಸಂದರ್ಭದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವರ ಜೊತೆ ಸ್ಥಾನಿಟ್ಟೆಸರ್ ವ್ವವಸ್ಥೆ ಮಾಡಬೇಕು ದೇಹದ ಉಷ್ಣಾಂಶ ತಪಾಸಣೆಗೆ ಕ್ರಮ ತೆಗೆದುಕೊಳ್ಳುವ ಜೊತೆಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಯಾವುದೇ ಹಬ್ಲ ಅಥವಾ ಸಾಂಸ್ತತಿಕ ಚಟುವಟಿಕೆಯನ್ನು ಕಂಟೈನ್ಮೆಂಟ್ ವಲಯದ ಹೊರಭಾಗದಲ್ಲಿ ಮಾತ್ರ ಆಯೋಜಿಸಬೇಕು ಕಂಟ್ಲೆನ್ಮೆಂಟ್ ಭಾಗದಲ್ಲಿರುವವರು ತಮ್ಮ ಧಾರ್ಮಿಕ ಆಚರಣೆಗಳನ್ನು ಮನೆಗಳಿಗೆ ಮಾತ್ರ ಸೀಮಿತಗೊಳಿಸಿಕೊಳ್ಳಬೇಕು ಸಾರ್ವಜನಿಕ ಪ್ರದೇಶಗಳಲ್ಲಿ ಕನಿಷ್ಠ ಆರು ಅಡಿ ಅಂತರ ಕಾಯ್ದುಕೊಳ್ಳುವ ಜೊತೆಗೆ ಯಾವುದೇ ದೇವರ ಮೂರ್ತಿ ಅಥವಾ ಮತ್ತಿತರ ವಸ್ತುಗಳನ್ನು ಮುಟ್ಟಬಾರದು ಮೂರ್ತಿಗಳು ಹಾಗೂ ಧಾರ್ಮಿಕ ಪುಸ್ತಕಗಳನ್ನು ಸಹ ಧಾರ್ಮಿಕ ಪ್ರದೇಶಗಳಿಗೆ ಕೊಂಡೊಯ್ಲುವುದನ್ನು ನಿಷೇಧಿಸಲಾಗಿದೆ ರಾಜ್ಲದಲ್ಲಿ ಕೋವಿಡ್ ಚೇತರಿಕೆಯ ಪ್ರಮಾಣ ಆಶಾದಾಯಕವಾಗಿ ಏರಿಕೆ ಕಂಡಿದೆ

ಇದು ಇಲ್ಲಿಯವರೆಗೆ ದಾಖಲಾಗಿರುವ ಒಂದು ದಿನದ ಅತಿ ಹೆಚ್ಚಿನ ಗುಣಮುಖರಾದ ಪ್ರಮಾಣವಾಗಿದೆ

ಇದು ಇಲ್ಲಿಯವರೆಗೆ ದಾಖಲಾಗಿರುವ ಅತಿ ಹೆಚ್ಚು ಪ್ರಕರಣಗಳಾಗಿವೆ

ಬಿಹಾರ ವಿಧಾನಸಭಾ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟಗಳಾದ ಬಿಜೆಪಿ ಜೆಡಿಯು ನಡುವೆ ಒೀಟು ಹಂಚಿಕೆ ಪೂರ್ಣಗೊಂಡಿದೆ

ಬಿಜೆಪಿ ಮುಕೇಶ್ ಸಹಾನಿ ನೇತೃತ್ವದ ವಿಕಾಸ್ಶೀಲ ಇನ್ಲಾನ್ ಪಾರ್ಟ ಜೊತೆ ಸೀಟು ಹೊಂದಾಣಿಕೆ ಮಾಡಿಕೊಳ್ಳುತ್ತಿದೆ ಜೆಡಿಯು ಬಿಜೆಪಿ ಅಭ್ಯರ್ಥಿಗಳ ಪಟ್ಲಯನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದೆಂದು ತಿಳಿಸಿದರು ಬಿಜೆಪಿ ನಾಯಕ ಹಾಗೂ ಉಪಮುಖ್ಯಮಂತ್ರಿ ಸುತೀಲ್ ಕುಮಾರ್ ಮೋದಿ ಮೈತ್ರಿಕೂಟ ತೊರೆದಿರುವ ಎಲ್ಜೆಪಿ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ನಡೆಯನ್ನು ಟೀಕಿಸಿದರು ನಿತೀಶ್ ಕುಮಾರ್ ನಾಯಕತ್ವ ಒಪ್ಪಿ ಬರುವವರಿಗೆ ಮಾತ್ರ ಎನ್ಡಿಎನಲ್ಲಿ ಸ್ಥಾನವಿದೆ ಬಿಹಾರದಲ್ಲಿ ಎಲ್ಜೆಪಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿಲ್ಲ ಎಂದರು ಬಿಜೆಪಿ ಜೆಡಿಯು ಹಿಂದೂಸ್ತಾನ್ ಅವಾಮಿ ಮೋರ್ಚಾ ಪಕ್ಷಗಳು ಚುನಾವಣಾ ಪ್ರಚಾರದಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾವಚಿತ್ರ ಮತ್ತು ಸಾಧನೆಗಳನ್ನು ಬಳಸಿಕೊಳ್ಳಬಹುದು ಎಂದು ತಿಳಿಸಿದರು ಬಿಹಾರದಲ್ಲಿ ಚುನಾವಣಾ ಚಟುವಟಕೆ ಬಿರುಸುಗೊಂಡಿದ್ದು ಕೆಲವು ಅಭ್ಯರ್ಥಿಗಳು ಈಗಾಗಲೇ ನಾಮಪತ್ರ ಸಲ್ಲಿಸುತ್ತಿದ್ದು ಪ್ರಚಾರ ಕಾರ್ಯ ರಂಗೇರುತ್ತಿದೆ ಆದರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ನಡುವೆ ಇನ್ನೂ ಔಪಚಾರಿಕವಾಗಿ ಮಹಾಮ್ನೆತ್ರಿ ಏರ್ಪಟ್ಲಲ್ಲ

ಮೊದಲ ಹಂತದ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ಎರಡು ದಿನಗಳು ಮಾತ್ರ ಬಾಕಿ ಉಳಿದಿದೆ

ಮಾಜಿ ಸಂಸದ ಹರಿಮಾಂಝಿ ಅವರು ಬೋಧ್ಗಯಾದಿಂದ ಇತ್ತೀಚೆಗೆ ಪಕ್ವಕ್ಷೆ ಸೇರ್ಪಡೆಯಾದ ಶೂಟರ್ ತ್ರೇಯಾಸಿ ಸಿಂಗ್ ಜಮುಯಿ ಸಚಿವರಾಗಿರುವ ಪ್ರೇಮ್ಕುಮಾರ್ ಅವರಿಗೆ ಗಯಾ ಹಾಲಿ ಶಾಸಕ ಕುಮಾರ್ ಸಿಂಗ್ ಧ್ವಾನೋ ಅವರಿಗೆ ಬಾರ್ಡಾ ಕ್ಷೇತ್ರದಿಂದ ಸ್ಪರ್ಧಿಸಲು ಟಿಕೆಟ್ ನೀಡಲಾಗಿದೆ

ಅತಿವೃಷ್ಟಿ ಬಾಧಿತ ತಾಲೂಕುಗಳಲ್ಲಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಮಾರ್ಗಸೂಚ ಪ್ರಕಾರ ಪರಿಹಾರ ಕಾರ್ಯಗಳನ್ನು ಸರ್ಕಾರದ ಮಾರ್ಗಸೂಚಿ ಪ್ರಕಾರ ಕಟ್ಟುನಿಟ್ಟಾಗಿ ಕೈಗೊಳ್ಳುವಂತೆ ಸೂಚಿಸಿದೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ವಿವಿಧ ಮಾಧ್ಯಮ ಘಟಕಗಳಿಂದ ಕೊರೋನಾ ಸೋಂಕು ವಿರುದ್ಧ ಜನಾಂದೋಲನ ಆರಂಭವಾಗಲಿದೆ ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಈ ಆಂದೋಲನ ಕ್ಲೆಗೆತ್ತಿಕೊಂಡಿದ್ದು ವಿವಿಧ ಕ್ಷೇತ್ರಗಳ ಗಣ್ಣರು ಆರೋಗ್ಣ ತಜ್ಜರು ಮತ್ತಿತರ ಪರಿಣಿತರ ಅಭಿಪ್ರಾಯಗಳನ್ನು ಸಂಗ್ರಹಿಸುವ ಜೊತೆಗೆ ಸಂದರ್ಶನಗಳನ್ನು ಸಹ ಪ್ರುಾರ ಮಾಡಲಾಗುತ್ತಿದೆ ಕೇಂದ್ರ ಸಮಾಚಾರ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ ಮಾಧ್ಯಮ ಘಟಕಗಳಿಗೆ ಇತ್ತೀಚೆಗೆ ಈ ಸಂಬಂಧ ಸೂಚನೆ ನೀಡಿದ್ದರು

ಸೈಬರ್ ಸಮಸ್ಲೆಗೆ ಕಡಿವಾಣ ಹಾಕಲು ಎಚ್ಚರಿಕೆ ಅಗತ್ಯ ಎಂದು ಸಿಐಡಿಯ ಪೊಲೀಸ್ ಅಧೀಕ್ಷಕ ಶರತ್ ಕಿವಿಮಾತು ಹೇಳಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಬೆಂಗಳೂರಿನ ಪಿಐಬಿ ಘಟಕ ನಿನ್ನೆ ಆಯೋಜಿಸಿದ್ದ ಸೈಬರ್ ಅಪರಾಧ ಮತ್ತು ಸುರಕ್ಷತೆ ವೆಬಿನಾರ್ನಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಹೆಚ್ಚಾಗಿ ವಿದ್ಯಾವಂತರೇ ಸ್ನೆಬರ್ ಕಳುವಿನ ಬಲಿಪಶುಗಳಾಗುತ್ತಿದ್ದು

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇತ್ತೀಚೆಗೆ ಘೋಷಿಸಲಾದ ಕ್ರಮಗಳಾದ ಒಂದು ರಾಷ್ಟ ಒಂದು ಮಾರುಕಟ್ಟೆ ನಿರ್ಮಾಣ ಸಣ್ಣ ಮತ್ತು ಅತಿ ಸಣ್ಣ ಹಿಡುವಳಿದಾರ ರೈತರ ರಕ್ಷಣೆಗೆ ಸೂಕ್ತ ಕ್ರಮ ಕೈಗೊಂಡಿರುವ ಜೊತೆಗೆ ಕೃಷಿ ಮೂಲಭೂತ ಸೌಕರ್ಯ ನಿಧಿಗೆ ಒಂದು ಲಕ್ಷ ಕೋಟ ರೂಪಾಯಿ ಮೀಸಲಿಡುವ ನಿರ್ಧಾರ ಮಹತ್ವದ ಸುಧಾರಣೆಗಳಾಗಿವೆ ಎಂದು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಹೇಳದ್ದಾರೆ ಆನ್ಲ್ಯೆನ್ ಮಾರುಕಟ್ಟೆ ಮತ್ತು ಸುಧಾರಿತ ಕೃಷಿಗಾಗಿ ಪ್ರಮುಖ ವೇದಿಕೆ ಡಿಜಿಟಲ್ ಕೃಷಿ ಸ್ವಾಕ್ನ್ನು ಭಾರತ ಅಭಿವೃದ್ದಿಪಡಿಸುತ್ತಿದೆ

ಕ್ಕಾನ್ಸರ್ನಿಂದ ಬಳಲುತ್ತಿದ್ದ ರಾಕ್ ಸಂಗೀತದ ಗಿಟಾರ್ ಮಾಂತ್ರಿಕ ಎಡ್ಡೀ ವ್ಯಾನ್ ಹೇಲನ್ ನಿನ್ನೆ ಮೃತಪಟ್ಟದ್ದಾರೆ ಅವರ ಪುತ್ರ ಈ ಮಾಹಿತಿಯನ್ನು ಟ್ವಿಟ್ಟರ್ನಲ್ಲಿ ಹಂಚಿಕೊಂಡಿದ್ದಾರೆ